ಹೇಳಿಕೆ ಮಹತ್ವಾಕಾಂಕ್ಷಿಯ ಆಯುಷ್ವಾನ್ ಭಾರತ ಯೋಜನೆಗೆ ನಾಳೆ ಪ್ರಧಾನಮಂತ್ರಿಗಳಿಂದ ಚಾಲನೆ

ತ್ರೈಸ್ತ ಸನ್ಯಾಸಿನಿಯೊಬ್ಬರ ಮೇಲಿನ ಲೈಂಗಿಕ ದೌರ್ಜನ್ಯ ಆರೋಪ ಬಿಷಪ್ ಫ್ರಾಂಕೊ ಮುಲಕ್ಕಲ್ ಬಂಧನ

ಒಡಿತಾದಲ್ಲಿರುವ ತಲ್ಟಾರ್ ರಸಗೊಬ್ಬರ ಕಾರ್ಖಾನೆ ಆಧುನೀಕರಣಕ್ಕೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಇಂದು ಬೆಳಗ್ಗೆ ಶಿಲಾನ್ವಾಸ ನೆರವೇರಿಸಿದರು ಕೇಂದ್ರ ಸರ್ಕಾರ ಈ ಘಟಕದ ಮನಶ್ಣೇತನಕ್ಕೆ ನಿರ್ಧರಿಸಿದ್ದು

ನಾಲೂವರೆ ಸಾವಿರ ಕಾರ್ಮಿಕರು ಈ ಕಾರ್ಖಾನೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು ಸಾರ್ವಜನಿಕ ಸಾಮ್ಯದ ನವರತ್ನ ಕಾರ್ಖಾನೆಗಳಲ್ಲಿ ತಲ್ಟಾರ್ ರಸಗೊಬ್ಬರ ಕಾರ್ಖಾನೆ ಒಂದಾಗಿದೆ ಎಂದು ಪ್ರಧಾನಮಂತ್ರಿ ಮೋದಿ ತಿಳಿಸಿದರು ನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಜನಸಾಮಾನ್ಲರ ಆರೋಗ್ಲ ರಕ್ಷಣೆಗೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಆಯುಪ್ನಾನ್ ಭಾರತ ಆರೋಗ್ಲ ವಿಮಾ ಯೋಜನೆ ನಾಳೆ ದೇತಾದ್ಲಂತ ಜಾರಿಗೆ ಬರಲಿದೆ

ಮುಖ್ಯಮಂತ್ರಿ ರಮಣ್ಸಿಂಗ್ ಅವರು ರಾಜ್ಯದಲ್ಲಿ ಅಟಲ್ ವಿಕಾಸ್ ಯಾತ್ರಾ ಅಂಗವಾಗಿ ಕಿಸಾನ್ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ

ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಕುರಿತ ಸಚಿವರ ಸಮೂಪ ಇಂದು ಬೆಂಗಳೂರಿನಲ್ಲಿ ಸಭೆ ಸೇರಲಿದೆ ಈ ಸಚಿವರ ಸಮೂಹದ ಅಧ್ಯಕ್ಷರಾಗಿರುವ ಬಿಹಾರದ ಉಪಮುಖ್ಯಮಂತ್ರಿ ಸುಶೀಲ್ ಮೋದಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ

ಇದೂ ಸೇರಿದಂತೆ ಜಿಎಸ್ಟ ಸಂಬಂಧಿತ ಕಾರ್ಯನಿರ್ವಹಣೆ ಕುರಿತೂ ಈ ಸಭೆಯಲ್ಲಿ ಚರ್ಚಿಸಲಾಗುತ್ತದೆ

ಈವರೆಗೆ ಈ ಕುರಿತು ಹೆಚ್ಲಾಗಿ ತಾಂತ್ರಿಕ ವಿಷಯಗಳಿಗೇ ಪರಿಹಾರ ಸೂಚಿಸಲಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ

ಜಿಎಸ್ಟ ಅವಧಿಯಲ್ಲಿ ಯಾವುದೇ ತೆರಿಗೆ ಆಸ್ತಿ ವಿವರಗಳನ್ನು ಆಧಾರ್ ಮೂಲಕ ಜೋಡಣೆ ಮಾಡುವ ಕ್ರಮಗಳನ್ನು ಮಂತ್ರಿ ಪರಿಷತ್ ಸಭೆಯಲ್ಲಿ ಇನ್ನಷ್ಟು ಸರಳಗೊಳಿಸುವ ಬಗ್ಗೆ ಸಮಾಲೋಚನೆ ನಡೆಯಲಿದೆ ಎಂದು ಅವರು ತಿಳಿಸಿದರು ಪಾಟ್ಯಾದಲ್ಲಿ ನಿನ್ನೆ ಸಣ್ಣ ಹಾಗೂ ಅತಿಸಣ್ಣ ಉಧಿಮೆದಾರರು ತೆರಿಗೆ ಪಾವತಿದಾರರು ಮಾಡಿರುವ ಮನವಿಯಂತೆ ತೆರಿಗೆ ವಿಧಾನವನ್ನು ಸರಳಗೊಳಿಸಬೇಕೆಂಬ ಮನವಿ ಬಗ್ಗೆ ಕೇಂದ್ರ ಪರಿಶೀಲನೆ ಮಾಡಲಿದೆ ಆದರೆ ಜಿಎಸ್ಟಿಗೆ ನೋಂದಣಿ ಮಾಡಿದವರಿಗೆ ಎಲ್ಲಾ ತೆರಿಗೆಯ ಪ್ರಸ್ತಾವಗಳ ಜೊತಗೆ ಆಧಾರ್ ಜೋಡಣೆ ಕಡ್ಡಾಯ ಮಾಡಲಾಗಿದೆ ಎಂದರು ವಿದೇಶಿ ಹೂಡಿಕೆದಾರರಿಗೆ ಅನುಕೂಲ ಕಲ್ಪಿಸುವ ದೃಷ್ಷಿಯಿಂದ ನಿಮ್ಮ ಗ್ರಾಹಕರನ್ನು ತಿಳಿಯಿರಿ ಕೆ

ಸಿ ಹಾಗೂ ಅರ್ಹತೆ ನಿಯಮಾವಳಿಗಳನ್ನು ಪರಿಷ್ಠರಿಸಲು ಮಾರುಕಟ್ಲೆ ನಿಯಂತ್ರಕ ಸೆಬಿ ನಿರ್ಧರಿಸಿದೆ

ಐನ ಕೆಲವು ವಿಭಾಗಗಳಲ್ಲಿ ಮಾಲೀಕರ ಪಟ್ಲಿಯನ್ನು ಹೊಂದಿರಬೇಕಾದ್ದು ಅವಶ್ಯಕವಾಗಿದ್ದು ಅದನ್ನು ನಿಯಂತ್ರಕ ಸಂಸ್ನೆಗೆ ಸಲ್ಲಿಸಬೇಕಾಗಿದೆ ವಿದೇಶಿ ಹೂಡಿಕೆದಾರರು ತಮ್ನ ಬಂಡವಾಳದ ಪ್ರಮಾಣ ಕುರಿತು ಸೆಬಿಯಲ್ಲಿ ನೋಂದಣಿ ಮಾಡಿಕೊಳ್ಲವುದನ್ನು ಕಡ್ಡಾಯ ಮಾಡಲಾಗಿದೆ ರಿಸರ್ವ್ ಬ್ಯಾಂಕಿನ ಮಾಜಿ ಡೆಪ್ಯುಟಿ ಗೌರ್ನರ್ ಅಧ್ಯಕ್ಷತೆಯಲ್ಲಿ ಸಮಿತಿ ಸಾರ್ವಜನಿಕರಿಂದ ಮಾಹಿತಿ ಸಂಗ್ರಹಿಸಿ ನಿಯಮಾವಳಿಗಳನ್ನು ಅಂತಿಮ ಗೊಳಿಸಿದೆ ದೇತೀಯ ಹಾಗೂ ಅಂತಾರಾಷ್ಷೀಯ ಪ್ರಯಾಣಿಕರಿಗೆ ಸಂಪರ್ಕ ಕಲ್ಪಿಸುವ ನೂತನ ವೈಮಾನಿಕ ವ್ಯವಸ್ಥೆ ಈ ವಾರಾಂತ್ಯ ಅಥವಾ ಮುಂದಿನ ವಾರ ಆರಂಭವಾಗಲಿದೆ ಎಂದು ದೂರ ಸಂಪರ್ಕ ಕಾರ್ಯದರ್ತಿ ಅರುಣಾ ಸುಂದರ್ ರಾಜನ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ

ಅಂತರ್ಜಾಲದ ಮೂಲಕ ಬಾಹ್ಲಾಕಾಶ ಸೇವೆಯ ಎಲ್ಲಾ ಮಾಹಿತಿಯನ್ನು ದೂರವಾಣಿ ಮೂಲಕ ಪಡೆಯಬಹುದಾಗಿದೆ ಎಂದು ತಿಳಿಸಿದರು ವಿಮಾನದಲ್ಲಿ ವೈಫೈ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಲು ದೂರ ಸಂಪರ್ಕ ಇಲಾಖೆ ಮತ್ತು ನಾಗರಿಕ ವಿಮಾನ ಇಲಾಖೆ ಜಂಟಿಯಾಗಿ ಕಾರ್ಯತಂತ್ರ ರೂಪಿಸುತ್ತಿದೆ ಎಂದು ಹೇಳಿದರು ಹಿಮಾಚಲ ಶ್ರದೇಶದ ರಾಜಧಾನಿ ಶಿಮ್ಲಾದಲ್ಲಿಂದು ಕಾಮನ್ವೆಲ್ತ್ ರಾಷ್ಷಗಳ ಸಂಸದೀಯ ಸಂಸ್ಟೆಯ ಭಾರತೀಯ ವಲಯದ ಶೃಂಗಸಭೆ ಆರಂಭವಾಗಲಿದೆ

ಕೇರಳದಲ್ಲಿ ತ್ರೈಸ್ತ ಸನ್ಮಾಸಿನಿಯೊಬ್ಬರ ಮೇಲಿನ ಲೈಂಗಿಕ ದೌರ್ಜನ್ಯ ಆರೋಪಗಳಿಗೆ ಸಂಬಂಧಿಸಿದಂತೆ ಜಲಂಧರ್ ಡಯೋಸಿಸ್ನ ಕೆಥೊಲಿಕ್ ಬಿಷಪ್ ಪ್ರಾಂಕೊ ಮುಲಕ್ಷಲ್ ಅವರನ್ನು ಕೊಚ್ಚಿಯಲ್ಲಿ ನಿನ್ನೆ ಕೇರಳ ಪೊಲೀಸರು ಬಂಧಿಸಿದ್ದಾರೆ ಮೂರು ದಿನಗಳ ಕಾಲ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದ ನಂತರ ಬಿಷಪ್ ಮುಲಕ್ಕಲ್ರನ್ನು ಬಂಧಿಸಲಾಗಿದೆ

ಇಂದು ಬಿಷಪ್ ಮುಲಕಲ್ರನ್ನು ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗುವುದು ಎಂದು ಕೊಟ್ಲಾಯಂ ಪೊಲೀಸ್ ವರಿಷ್ಣಾಧಿಕಾರಿ ತಿಳಿಸಿದ್ದಾರೆ ಅಶುದ್ದ ಪರಿಸರ ದೊಡ್ಡ ಸವಾಲಾಗಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಕಿರಣ್ ರಿಜೀಜು ಅಭಿಪ್ರಾಯಪಟ್ಟದ್ದಾರೆ ಮಹಿಳೆಯರ ಸುರಕ್ಷತೆಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಆದ್ಗತೆ ನೀಡಿದ್ದು ಆ ನಿಟ್ಲಿನಲ್ಲಿ ಸ್ವಚ್ಗತೆಯನ್ನು ಕಾಪಾಡಲು ಎಲ್ಲೆಡೆ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದರು ಅರುಣಾಚಲ ಶ್ರದೇಶದಲ್ಲಿ ಇಂದು ಬೆಳಗ್ಗೆ ನಹರ್ಲಗಾನ್ ರೈಲ್ವೆ ನಿಲ್ಲಾಣದಲ್ಲಿ ಸ್ನಚ್ ಹೀ ಸೇವಾ ಆಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಚಿವ ರಿಜೀಮ ಇದೊಂದು ಚಳವಳಿಯಾಗಿ ರೂಪಾಂತರಗೊಂಡು ಜನಸಾಮಾನ್ಗರಲ್ಲಿ ಅರಿವು ಮೂಡಿಸುವುದರ ಜೊತೆಗೆ ಶುಚಿತ್ವ ಪಾಲನೆ ಉತ್ತಮ ಆರೋಗ್ಯ ರಕ್ಷಣೆಗೆ ಸಹಕಾರಿಯಾಗಲಿದೆ ಎಂದರು ದೇಶದಲ್ಲಿರುವ ದೊಡ್ಡ ದೊಡ್ಡ ರೈಲ್ವೆ ನಿಲ್ದಾಣಗಳಲ್ಲಿ ಸ್ವಚ್ದತೆ ಕಾಪಾಡುವುದು ಒಂದು ಸವಾಲಾಗಿದ್ದು ಶುದ್ದ ಪರಿಸರ ನಿರ್ಮಾಣಕ್ಕೆ ಆದ್ದತೆ ನೀಡುವುದು ಎಲ್ಲರ ಕರ್ತಮ್ಯವಾಗಿದೆ ಎಂದು ಹೇಳಿದರು ಮುಂದಿನ ತಿಂಗಳು ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ವೆಯ ಮಹಾ ಅಧಿವೇಶನದ ವೇಳೆ ನಿಗದಿಯಾಗಿರುವ ಸಭೆಯಲ್ಲಿ ಭಾರತ ಮತ್ನು ಪಾಕಿಸ್ನಾನ ವಿದೇಶಾಂಗ ಸಚಿವರ ಮಾತುಕತೆಯನ್ನು ರದ್ನುಪಡಿಸಲಾಗಿದೆ ಎಂದು ವಿದೇಶಾಂಗ ಇಲಾಖೆ ವಕ್ತಾರ ರವೀಶ್ಕುಮಾರ್ ತಿಳಿಸಿದ್ದಾರೆ ಪಾಕ್ ಭದ್ರತಾ ಪಡೆಗಳು ಭಾರತದ ಯೋಧನೊಬ್ಲನನ್ನು ವಿಕ್ಸತವಾಗಿ ಹತ್ತೆ ಮಾಡಿರುವುದನ್ನು ಭಾರತ ತೀವ್ರವಾಗಿ ಖಂಡಿಸುತ್ತದೆ ಎಂದು ಅವರು ಹೇಳಿದರು ಉಭಯ ದೇಶಗಳ ನಡುವೆ ಇತ್ತೀಚೆಗೆ ನಡೆದ ಅಂಚೆಚೀಟ ಬಿಡುಗಡೆ ಸಮಾರಂಭದಲ್ಲಿ ಪಾಕಿಸ್ತಾನ ಭಯೋತ್ಪಾದನೆ ಮತ್ತು ಉಗ್ರಗಾಮಿ ಚಟುವಟಿಕೆಯನ್ನು ಪೋಷಿಸುತ್ತಿದೆ ಎಂಬ ಅಂಶವನ್ನು ಭಾರತ ಪುನರುಭ್ಗರಿತ್ತು ಅಕ್ರಮವಾಗಿ ಶಸ್ತಾಸ್ತ ಹೊಂದಿರುವ ಪ್ರಕರಣ ಸಂಬಂಧ ಬಿಹಾರದ ಮಾಜಿ ಸಚಿವೆ ಮಂಜು ವರ್ಮಾ ಅವರ ಪತಿ ಚಂದ್ರಶೇಖರ ವರ್ಮಾ ವಿರುದ್ದ ಸಿಬಿಐ ಆರೋಪಪಟ್ಷ ಸಲ್ಲಿಸಿದೆ

ನಾಳೆ ನಡೆಯಲಿರುವ ತನ್ನ ಮುಂದಿನ ಪಂದ್ಯದಲ್ಲಿ ಭಾರತ ತಂಡ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ